ಕಸ್ತೂರಿರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಜಾರಿಗೆ ತರಲು ಅವಕಾಶ ನೀಡುವುದಿಲ್ಲ ಎಂದು ಮುಖ್ಯಮಂತ್ರಿ ಬಿ

ಶಿವಮೊಗ್ಗದಲ್ಲಿಂದು ಬಿಜೆಪಿ ರಾಜ್ಯ ಕಾರ್ಯಕಾರಣಿ ವಿಶೇಷ ಸಭೆ ಉದ್ವಾಟಿಸಿ ಮಾತನಾಡಿದ ಅವರು ರಾಜ್ಯದ ಹಿತವನ್ನು ಕಾಪಾಡಲು ಕಾನೂನಿನ್ವಯ ಅಗತ್ಯ ಕ್ರಮ ಕೈಗೊಳ್ಳಲು ಈಗಾಗಲೇ ರಾಜ್ಯ ಸಚಿವ ಸಂಪುಟ ತನ್ನ ನಿಲುವನ್ನು ಸ್ಪಪ್ಪಪಡಿಸಿದೆ ಎಂದು ಹೇಳಿದರು ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಆಯ್ಕೆಗೊಂಡಿರುವ ಸದಸ್ವರಿಗೆ ಕಾನೂನು ಪ್ರಕಾರವೇ ಅಧ್ಯಕ್ಷ ಉಪಾಧ್ಯಕ್ಷ ಸ್ಟಾನದ ಆಯ್ತೆ ನಡೆಸಲಾಗುವುದು ಎಂದು ಹೇಳಿದರು ಕೃಷಿ ಸುಧಾರಣಾ ಮಸೂದೆ ಜಾರಿ ನಾಗರಿಕ ಪೌರತ್ವ ತಿದ್ದುಪಡಿ ಕಾಯ್ದೆ ಅನುಷ್ಠಾನದಂಥ ಮಹತ್ವದ ಯೋಜನೆಗಳನ್ನು ಕೇಂದ್ರ ಸರಕಾರ ಜಾರಿಗೊಳಿಸಿದೆ ಎಂದು ಯಡಿಯೂರಪ್ಪ ಸಭೆಯಲ್ಲಿ ಹೇಳಿದರು ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ಕುಮಾರ್ ಕುಮಾರ್ ಕಟೀಲ್ ಮಾತನಾಡಿ ಮುಂದಿನ ಮುರ್ನಾಲ್ತು ತಿಂಗಳಲ್ಲಿ ತಾಲ್ಲೂಕು ಹಾಗೂ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆಯಲಿದ್ದು

ಸಭೆಯಲ್ಲಿ ಕೇಂದ್ರ ಸಚಿವರಾದ ಪ್ರಲ್ನಾದ ಜೋಷಿ ಮತ್ತು ಡಿ

ಸದಾನಂದಗೌಡ ಪಕ್ಷದ ರಾಷ್ಷೀಯ ಪ್ರಧಾನ ಕಾರ್ಯದರ್ಶಿಗಳಾದ ಅರುಣ್ಸಿಂಗ್ ಹಾಗೂ ಸಿ ಟಿ ರವಿ ಮತ್ತಿತರ ಮುಖಂಡರು ಹಾಜರಿದ್ದರು

ಸುರೇಶ್ಕುಮಾರ್ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಸ್ ಎಸ್ ಎಲ್

ಮತ್ತು ದ್ವಿತೀಯ ಪಿಯುಸಿ ತರಗತಿಗಳ ಆರಂಭವಾಗಿರುವ ಹಿನ್ನೆಲೆ ವಿದ್ಯಾರ್ಥಿಗಳಲ್ಲಿ ಭರವಸೆ ಮೂಡಿದೆ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಕೊರೋನಾ ಸೋಂಕಿನ ಬಗ್ಗೆ ಯಾವುದೇ ಆತಂಕ ಭಯ ಬೇಡ ಶಾಲೆಯಲ್ಲಿ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು ಶೀಘದಲ್ಲೇ ಶಾಲಾ ಪಠ್ವಕ್ರಮ ಕಡಿತ ಎಸ್ ಎಸ್ ಎಲ್

ಹಾಗೂ ಪಿಯುಸಿ ತಾತ್ಕಾಲಿಕ ವೇಳಾಪಟ್ಟ ಪ್ರಕಟಿಸಲಾಗುವುದು ಎಂದು ಸಚಿವ ಸುರೇಶಕುಮಾರ್ ತಿಳಿಸಿದರು

ವರ್ಚುವಲ್ ಸುದ್ವಿಗೋಷ್ಠಿ ಮೂಲಕ ಈ ವಿಷಯ ತಿಳಿಸಿದ ಗೈಲ್ ಇಂಡಿಯಾ ಲಿಮಿಟೆಡ್ ಅಧ್ಯಕ್ಷ ಮನೋಜ್ ಜೈನ್ ಅಂದು ವೀಡಿಯೊ ಕಾನ್ಫರೆನ್ಸ್ ಮೂಲಕ ಪ್ರಧಾನಮಂತ್ರಿಯವರು ಈ ಯೋಜನೆಯನ್ನು ಉದ್ವಾಟಸಲಿದ್ದಾರೆ ಎಂದರು

ಜನವರಿ ಅಂತ್ಯದ ವೇಳೆಗೆ ಎಂಆರ್ಪಿಎಲ್ ಮತ್ತು ಒಎಂಪಿಎಲ್ ಕೂಡ ಸಿಎನ್ ಜಿ ಬಳಸಲಿದೆ ಎಂದರು ಸಿಎನ್ಜಿ ಸರಬರಾಜು ಯೋಜನೆಯನ್ನು ಕರ್ನಾಟಕದಾದ್ದಂತ ವಿಸ್ತರಿಸಲು ಉದ್ದೇತಿಸಲಾಗಿದೆ

ಸಮಾಜ ಸುಧಾರಕಿ ಸಾವಿತ್ರಿಬಾಯಿ ಪುಲೆಯವರ ಸೇವೆಯನ್ನು ನಾಡಿನ ಗಣ್ಣರು ಸ್ಥರಿಸಿದ್ದು ಮಹಿಳಾ ಶಿಕ್ಷಕರಿಗಳಿಗೆಲ್ಲ ಶುಭಾಶಯ ಕೋರಿದ್ದಾರೆ ಆಧುನಿಕ ಇತಿಹಾಸದಲ್ಲಿ ಸಾವಿತ್ರಿಬಾಯಿ ಪುಲೆಯವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಜನಪ್ರಿಯತೆ ಪಡೆದವರು ಅಪ್ಪಟ ಸ್ತೀವಾದಿ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಲು ತ್ರಮಿಸಿದ ಸಾಮಾಜಿಕ ಸುಧಾರಕಿ ಆಗಿದ್ದರು ಸಾವಿತ್ರಿಬಾಯಿ ಅವರು ಮಹಾರಾಷ್ಟದ ಪುಣೆಯಲ್ಲಿ ಬಾಲಕಿಯರ ಶಾಲೆಯನ್ನು ಪ್ರಾರಂಭಿಸುವುದರ ಮೂಲಕ ಮಹಿಳೆಯರ ಸಬಲೀಕರಕ್ಕಾಗಿ ತ್ರಮಿಸಿದ್ದರು ಕೇವಲ ಮೇಲ್ವರ್ಗದ ಜಾತಿ ವ್ಹಕ್ತಿಗಳಿಗೆ ಮೀಸಲಾಗಿದ್ದ ಶಿಕ್ಷಣವನ್ನು ಶೋಷಿತ ಸಮುದಾಯಗಳಿಗೆ ಮುಟ್ಟಸುವಲ್ಲಿ ಪ್ರಧಾನಪಾತ್ರ ವಹಿಸಿದ್ದರು ಶಿಕ್ಷಣ ಆರೋಗ್ಯ ಮತ್ತು ಸಾಮಾಜಿಕ ಸುಧಾರಣೆಗಳತ್ತ ಗಮನಹರಿಸುವ ಮೂಲಕ ಕೆಳವರ್ಗದ ಮತ್ತು ಮಹಿಳೆಯರ ಉನ್ನತಿಗಾಗಿ ಹೆಚ್ಚನ ಕೊಡುಗೆ ನೀಡಿದ್ದರು ಸಾವಿತ್ರಿಬಾಯಿ ಪುಲೆಯವರನ್ನು ನಾವೆಲ್ಲರೂ ಸ್ಥರಿಸಬೇಕಾಗಿದೆ ಎಂದು ರಾಜ್ಯ ಸಂಪುಟದ ಸಹದ್ಯೋಗಿಗಳು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಮತ್ತಿತರ ಗಣ್ಯರು ಸಾವಿತ್ರಿಬಾಯಿ ಪುಲೆಯವರ ಸೇವೆಯನ್ನು ಪ್ರಶಂಸಿಸಿದ್ದಾರೆ

ಜಿಲ್ಲಾ ತಾಲೂಕು ಆಸ್ಪತ್ರೆ